ಕೊರೋನಾ ಸಾಂಕ್ರಾಮಿಕ ಕಂಡುಬಂದ ನಂತರ ದಿನವೊಂದರಲ್ಲಿ ಚೇತರಿಸಿಕೊಂಡ ಅತಿ ಹೆಚ್ಚಿನ ಪ್ರಮಾಣ ಇದಾಗಿದೆ

ಆದಾಗ್ನೂ ದೇಶದಲ್ಲಿ ಕೊರೋನಾ ಮರಣ ಪ್ರಮಾಣ ಸತತವಾಗಿ ಇಳಮುಖವಾಗುತ್ತಿದೆ

ದೇಶದಲ್ಲಿ ಕೊರೋನಾ ಪರೀಕ್ಷೆಗಳ ಸೌಲಭ್ಯಗಳನ್ನು ಹೆಚ್ಚಿಸಲು ಐಸಿಎಂಆರ್ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದು

ನಂತರ ಲದ್ಲಾಬ್ ತೆಲಂಗಾಣ ಹರಿಯಾಣ ಗುಜರಾತ್ ಹಾಗೂ ಅಸ್ಸಾಂ ರಾಜ್ಲಗಳಿವೆ

ಈ ಸಂಬಂಧ ಕೇಂದ್ರ ಗ್ಲಹ ವ್ಲವಹಾರಗಳ ಸಚಿವಾಲಯ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕು ಎಂದು ಪತ್ರದಲ್ಲಿ ಸೂಚಿಸಿದ್ದು ಸಾಮಾಜಿಕ ಅಂತರ ಶಿಷ್ಟಾಚಾರ ಕಟ್ಲುನಿಟ್ಲಾಗಿ ಪಾಲಿಸುವ ಮೂಲಕ ಹೆಚ್ಚು ಜನ ಸಮಾವೇಶಗೊಳ್ಳದಂತೆ ಮುನ್ನೆಚ್ಲರಿಕೆ ವಹಿಸಲು ಸೂಚಿಸಿದೆ ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಬೇಕು ಎಂದು ಸಲಹೆ ನೀಡಲಾಗಿದೆ ಈ ವರ್ಷ ದೆಹಲಿಯ ಕೆಂಪುಕೋಟೆ ಬಳಿ ನಡೆಯುವ ಸ್ನಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಭಾಷಣ ಗೌರವ ರಕ್ಷೆ ಸ್ವೀಕಾರ ಧ್ವಜಾರೋಹಣ ರಾಷ್ಲಗೀತೆ ಹಾಗೂ ತ್ರಿವರ್ಣ ಬಲೂನ್ಗಳ ಬಿಡುಗಡೆಗಷ್ಲೇ ಸೀಮಿತವಾಗಲಿದೆ ಎಂದು ತಿಳಿಸಿದೆ ಕೊರೋನಾ ಸಾಂಕ್ರಾಮಿಕದ ವಿರುದ್ದ ಹೋರಾಡುತ್ತಿರುವ ವಾರಿಯರ್ಸ್ಗಳಾದ ವೈದ್ಯರು ಆರೋಗ್ಯ ಕಾರ್ಯಕರ್ತರು ನೈರ್ಮಲ್ಯ ಕಾರ್ಯಕರ್ತರನ್ನು ಸ್ವಾತಂತ್ರ್ಯ ದಿನದ ಸಮಾರಂಭಕ್ಕೆ ಆಹ್ವಾನಿಸಿ ಅವರ ಸೇವೆಯನ್ನು ಗುರುತಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಸಲಹೆ ನೀಡಲಾಗಿದೆ ರಾಜಸ್ತಾನದಲ್ಲಿ ವಿಧಾನಸಭಾಧ್ಯಕ್ಷ ಸಿ ಪಿ

ಈ ಶಾಸಕರ ಬಗ್ಗೆ ಸದ್ಯಕ್ಷೆ ಸ್ವೀಕರ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಎಂದು ನ್ವಾಯಾಲಯ ಸೂಚಿಸಿದೆ ಇದರಿಂದ ಸಚಿನ್ ಪೈಲಟ್ ಅವರೊಂದಿಗೆ ಗುರುತಿಸಿಕೊಂಡಿರುವ ಶಾಸಕರಿಗೆ ನಿರಾಳವಾಗಿದೆ

ತಮ್ಮ ಆದೇಶದ ಬಗ್ಗೆ ರಾಜಸ್ತಾನ ಹೈಕೋರ್ಟ್ ತೀರ್ಮ ನೀಡಬಾರದು ಎಂದು ಕೋರಿ ಸ್ವೀಕರ್ ಸಲ್ಲಿಬಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಮಾನ್ಯ ಮಾಡಿಲ್ಲ ಯಾವುದೇ ರಾಜಕೀಯ ಪಕ್ಷದ ಟಕೆಟ್ ಮೂಲಕ ಆಯ್ಕೆಯಾದ ಶಾಸಕರಿಗೆ ಭಿನ್ನಾಭಿಪ್ರಾಯ ವ್ಚಕ್ತಪಡಿಸಲು ಅವಕಾಶ ಇಲ್ಲವೆ ಎಂದು ಸುಪ್ರೀಂಕೋರ್ಟ್ ಪ್ರಶ್ನಿಸಿತ್ತು ಭಿನ್ನಭಿಪ್ರಾಯವಿರಬಾರದು ಎಂದರೆ ಪ್ರಜಾಪ್ರಭುತ್ವವನ್ನೇ ಅಲ್ಲಗೆಳೆದಂತಾಗುತ್ತದೆ ಎಂದು ಸ್ಪಪ್ಪಪಡಿಸಿದೆ

ಭಾರತೀಯ ರೆಡ್ಕ್ರಾಸ್ ಸೊಸೈಟಿಯ ಅಧ್ಯಕ್ಷರೂ ಆಗಿರುವ ಕೇಂದ್ರ ಆರೋಗ್ಯ ಸಚಿವ ಡಾ

ದೇಶದ ಶ್ರವಾಹ ಬಾಧಿತ ಶ್ರದೇಶಗಳಲ್ಲಿ ಜನರಿಗೆ ನೆರವು ಕಲ್ಪಿಸಲು ಭಾರತೀಯ ರೆಡ್ ಕ್ರಾಸ್ ಸೊಸ್ಟೆಟಿ ಸರ್ಕಾರದ ಅಧಿಕಾರಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ

ಸಾಮೂಹಿಕ ಪ್ರಯತ್ನಗಳ ಮೂಲಕ ಜನ ಜೀವನದಲ್ಲಾದ ಸಕಾರಾತ್ಮಕ ಹಾಗೂ ಪರಿವರ್ತನೆ ಕುರಿತು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ

ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕವೂ ಸಂದೇಶಗಳನ್ನು ದಾಖಲಿಸಬಹುದು

ಬೆಂಗಳೂರಿನ ರಾಷ್ಟೀಯ ವೈಮಾನಿಕ ಪ್ರಯೋಗಾಲಯ ಎನ್ಎಎಲ್ ಮೇಡ್ ಇನ್ ಇಂಡಿಯಾ ಯೋಜನೆಯಡಿ ಮೊದಲ ದೇಶೀಯ ವೆಂಟಲೇಟರ್ ಸ್ವಸ್ಥವಾಯು ವನ್ನು ಅಭಿವೃದ್ಧಿಪಡಿಸಿದೆ ಅದು ಬೆಂಗಳೂರಿನ ಮಣಿಪಾಲ್ ಆಸ್ಟತ್ರೆಯ ವೈದ್ಯ ಡಾ ಸತ್ಯನಾರಾಯಣ ಮೈಸೂರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಇನ್ಸ್ ಟ್ಟೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇನ್ ಗ್ರೇಟವ್ ಬಯಾಲಜಿ ಐಜಿಐಬಿ ನಿರ್ದೇಶಕ ಡಾ ಅನುರಾಗ್ ಅಗರ್ ವಾಲ್ ಅವರ ವೈಜ್ಞಾನಿಕ ಮತ್ತು ವೈದ್ಯಕೀಯ ನೆರವಿನ ಸಹಭಾಗಿತ್ವದಲ್ಲಿ ಅಭಿವ್ಬದ್ದಿಪಡಿಸಲಾಗಿದೆ ಪ್ರಧಾನಮಂತ್ರಿ ಅವರ ಕರೆಗೆ ಸ್ಪಂದಿಸಿ ನವದೆಹಲಿಯ ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ ಭಾಗವಾದ ಬೆಂಗಳೂರಿನ ರಾಷ್ಟೀಯ ವೈಮಾನಿಕ ಪ್ರಯೋಗಾಲಯ ತಕ್ಷಣವೇ ಕಾರ್ಯೋನ್ಮುಖವಾಗಿ ದೇಶೀಯ ಸ್ವಸ್ಥವಾಯು ವನ್ನು ಅಭಿವೃದ್ಧಿಪಡಿಸಿದೆ

ಕೊರೋನಾ ಸೋಂಕಿನ ವಿರುದ್ದ ಹೋರಾಡುತ್ತಿರುವ ಈ ಸಂದರ್ಭದಲ್ಲಿ ಹಬ್ಬದ ಸಮಯದಲ್ಲಿ ಸೋಂಕು ಹೆಚ್ಚದಂತೆ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ನಗರಪಾಲಿಕೆ ಮನವಿ ಮಾಡಿದೆ

ಇಲ್ಲವಾದಲ್ಲಿ ಕಠಣ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಲಾಗಿದೆ

ಜೇಡಿಮಣ್ಣಿನ ಮೂರ್ತಿಗಳ ಬದಲು ಲೋಹ ಅಥವಾ ಕಲ್ಲಿನ ವಿಗ್ರಹಗಳನ್ನು ಮೂಜಿಸುವಂತೆ ಮಹಾನಗರ ಪಾಲಿಕೆ ಸಲಹೆ ನೀಡಿದೆ ವಿಗ್ರಹಗಳನ್ನು ಮನೆಯಲ್ಲಿಯೇ ವಿಸರ್ಜಿಸಬೇಕು ಸಾಧ್ಯವಾಗದಿದ್ದರೆ ಕೃತಕ ಕೆರೆಗಳಲ್ಲಿ ವಿಸರ್ಜಿಸಬಹುದೆಂದು ತಿಳಿಸಲಾಗಿದೆ ಒಂದು ಬಡಾವಣೆ ಅಥವಾ ಸಂಕೀರ್ಣದ ಎಲ್ಲಾ ಮನೆಗಳ ಗಣಪತಿ ವಿಗ್ರಹಗಳ ಸಾಮೂಹಿಕ ಮೆರವಣಿಗೆ ಮಾಡಬಾರದು ಹಾಗೂ ಮಕ್ಕಳು ಮತ್ತು ಹಿರಿಯ ನಾಗರೀಕರನ್ನು ವಿಸರ್ಜನೆ ವೇಳೆ ಕರೆದೊಯ್ದಬಾರದೆಂದು ಪಾಲಿಕೆ ಸೂಚನೆ ನೀಡಿದೆ ಭಾರತ ಈಗ ಅಮೆರಿಕದ ವಿದೇಶಾಂಗ ನೀತಿಯ ಪ್ರಮುಖ ಪಾಲುದಾರ ದೇಶ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋ ಹೆಳಿದ್ದಾರೆ ಭಾರತ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ವಾರ್ಷಿಕ ಇಂಡಿಯಾ ಐಡಿಯಾಸ್ ಕೃಂಗಸಭೆಯಲ್ಲಿ ಅವರು ವರ್ಚುವಲ್ ವೇದಿಕೆಯಲ್ಲಿ ಪ್ರಧಾನ ಭಾಷಣ ಮಾಡಿದರು ಭಾರತ ನಂಬಿಕಸ್ತ ಹಾಗೂ ಸಮಾನ ಮನಸ್ಕ ರಾಷ್ಟಗಳಲ್ಲಿ ಒಂದಾಗಿದೆ ಉಭಯ ರಕ್ಷಣಾ ಭದ್ರತಾ ಕ್ಷೇತ್ರ ಸಹಕಾರ ಸಂಬಂಧ ಇನ್ನೂ ವೃದ್ಧಿಯಾಗಲಿದೆ ಎಂದರು ಭಾರತದ ಜತೆ ಅಮೆರಿಕ ಹೊಸ ಮಹಾತ್ವಾಕಾಂಕ್ಷೆ ಬಯಸುತ್ತದೆ

ಸೋಂಕನ್ನು ಎದುರಿಸಲು ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಕ್ರೀಡೆಗಳು ಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಅವರು ಅಭಿಪ್ರಾಯ ಪಟ್ಟದ್ದಾರೆ ಕಾಮನ್ ವೆಲ್ತ ದೇಶಗಳ ಸಚಿವರ ವೇದಿಕೆಯಲ್ಲಿ